ಈ ಶ್ಖಂಗಸಭೆಯನ್ನು ವರ್ಚುವಲ್ ವೇದಿಕೆ ಮೂಲಕ ರಷ್ಯಾ ಆಯೋಜಿಸಿದೆ ಜಾಗತಿಕ ಸ್ಟಿರತೆ ಭದ್ರತೆ ನಾವಿನ್ನತೆಯ ಪ್ರಗತಿ ಈ ಬಾರಿಯ ಶೃಂಗಸಭೆಯ ಧ್ಲೆಯವಾಕ್ಷವಾಗಿದ್ದು ಬ್ರಿಕ್ಸ್ ರಾಷ್ಷ ನಡುವೆ ಸಹಕಾರ ಪರಸ್ವರ ಹಿತಾಸಕ್ತಿ ಜಾಗತಿಕ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಕೋವಿಡ್ ಸೋಂಕು ನಿಯಂತ್ರಣ ಕ್ರಮಗಳು ಭಯೋತ್ಪಾದನೆ ನಿಗ್ರಹ ವ್ಯಾಪಾರ ಆರೋಗ್ಕ ಇಂಧನ ಮತ್ತು ಜನರಿಂದ ಜನರ ನಡುವೆ ಬಾಂಧವ್ಯ ವ್ಯದ್ಧಿ ಕುರಿತು ಶೃಂಗಸಭೆಯಲ್ಲಿ ಚರ್ಚೆ ನಡೆಯಲಿದೆ

ವಿಶ್ವಸಂಸೈಯ ಭದ್ರತಾ ಮಂಡಲಿ ಸೂಕ್ತ ಪ್ರಾತಿನಿಧ್ಯ ಹೊಂದಿರದ ಹಿನ್ನೆಲೆಯಲ್ಲಿ ವಿಶ್ವಾಸಾರ್ಹ ಕಾರ್ಯನಿರ್ವಹಣೆ ಸಾಧ್ಯವಾಗದ ಕಾರಣ ಮಂಡಲಿ ದೋಷಪೂರಿತವಾಗಿದೆ ಎಂದು ಭಾರತ ಹೇಳಿದೆ ವಿಶ್ವಸಂಸ್ಥೆಯಲ್ಲಿನ ಭಾರತದ ಬಾಯಂ ಪ್ರತಿನಿಧಿ ಟಿ

ತಿರುಮೂರ್ತಿ ಅಂತರ ಸರ್ಕಾರಿ ಸಂವಾದಗಳು ಸಾರ್ವಭೌಮ ಸದಸ್ಯ ರಾಷ್ಪಗಳನ್ನು ಒಳಗೊಂಡಿರುವ ವಿಶ್ವಸಂಸ್ನೆಯಲ್ಲಿ ಫಲಿತಾಂಶ ಆಧಾರಿತ ಗಂಭೀರ ಪ್ರಕ್ರಿಯೆಗಳು ನಡೆಯುವ ಬದಲು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ನಡೆಯುವ ಚರ್ಚೆಗಳಾಂತಾಗಿವೆ ಎಂದು ಹೇಳಿದ್ದಾರೆ

ಅಂತರ ಸರ್ಕಾರಿ ಸಂವಾದದಲ್ಲಿ ಸುಧಾರಣೆಗಳ ಕುರಿತು ಕಳೆದೊಂದು ದಶಕದಿಂದ ಕೇವಲ ಹೇಳಿಕೆಗಳು ಮಾತ್ರ ಕೇಳಿ ಬರುತ್ತಿವೆ ಎಂದು ತಿಳಿಸಿದ್ದಾರೆ ಸಣ್ಣ ಹಾಗೂ ಮಧ್ಣಮ ದೇಶಗಳ ಬಗ್ಗೆ ಮೊಸಳೆ ಕಣ್ಣೇರು ಸುರಿಸುತ್ತಿರುವ ದೇಶಗಳು ಈ ಸಂವಾದಗಳನ್ನು ಅಧಿಕ್ಷತ ದಾಖಲೆಗೆ ಸೇರಿಸುವ ಕನಿಷ್ಣ ಸೌಜನ್ಗವನ್ನು ನಿರಾಕರಿಸುತ್ತಿವೆ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ

ಸರ್ಕಾರದ ಸಕಾಲಿಕ ಕ್ರಮಗಳು ಪರೀಕ್ಷೆ ಪತ್ತೆ ಚಿಕಿತ್ಸೆಯಂತಹ ತ್ರಿವಳಿ ಕಾರ್ಯತಂತ್ರದ ಪರಿಣಾಮಕಾರಿ ಅನುಷ್ಠಾನದಿಂದಾಗಿ ದೇಶದಲ್ಲಿ ಗುಣಮುಖಗೊಳ್ಳುವವರ ಪ್ರಮಾಣ ಹೆಚ್ಚಳವಾಗುತ್ತಿದ್ದು ಸಾವಿನ ಸಂಖ್ಯೆ ಇಳಮುಖವಾಗುತ್ತಿದೆ

ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ಮಾರ್ಗಸೂಚಿಯಂತೆ ಪದವಿ ಸ್ನಾತಕೋತ್ತರ ಮತ್ತು ಡಿಪ್ಲಮೊ ಕಾಲೇಜುಗಳು ಮಾತ್ರ ಆರಂಭವಾಗಿವೆ ಬೆಂಗಳೂರು ನಗರದಲ್ಲಿ ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಬಿಬಿಎಂಪಿ ಆಯುಕ್ತ ಮಂಜುನಾಥ್ ಪ್ರಸಾದ್ ತಿಳಿಸಿದ್ದಾರೆ

ಕೊರೋನಾ ಹಿನ್ನೆಲೆಯಲ್ಲಿ ಕಾಲೇಜುಗಳ ಕ್ಯಾಂಟೀನ್ ಮತ್ತು ಗ್ರಂಥಾಲಯಗಳನ್ನು ಮುಚ್ಚಲಾಗಿದೆ ಎಂದು ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊ ವೇಣುಗೋಪಾಲ್ ತಿಳಿಸಿದ್ದಾರೆ ಕಾಲೇಜುಗಳಿಗೆ ಹಾಜರಾಗುವ ಪ್ರತಿಯೊಬ್ಬ ವಿದ್ಯಾರ್ಥಿ ಮತ್ತು ಸಿಬ್ಬಂದಿ ಕೊರೋನಾ ಪರೀಕ್ಷೆ ಮಾಡಿಸಿಕೊಂಡು ಸೋಂಕು ಇಲ್ಲ ಎಂಬ ಪ್ರಮಾಣ ಪತ್ರ ತರುವುದು ಕಡ್ಡಾಯವಾಗಿದೆ ಅಂತಿಮ ವರ್ಷದ ವಿದ್ವಾರ್ಥಿಗಳನ್ನು ಹೊರತುಪಡಿಸಿ ಉಳಿದ ಸೆಮಿಸ್ಟರ್ ವಿದ್ವಾರ್ಥಿಗಳಿಗೆ ಆನ್ಲೈನ್ ತರಗತಿಗಳು ಎಂದಿನಂತೆ ಮುಂದುವರೆಯಲಿವೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಾಲೇಜಿನ ಕಟ್ಟಡ ಶೌಚಾಲಯ ಮತ್ತು ಪೀಠೋಪಕರಣಗಳನ್ನು ಸ್ವಾನಿಟೈಸ್ ಮಾಡಲಾಗಿದೆ ಆರೋಗ್ಯ ಸಚಿವ ಡಾ ಕೆ ಸುಧಾಕರ್ ಟ್ವೀಟ್ ಮಾಡಿ ಇಂದಿನಿಂದ ಕಾಲೇಜುಗಳು ಆರಂಭವಾಗುತ್ತಿರುವ ಹಿನ್ನೆಲೆಯಲ್ಲಿ ಆಡಳಿತ ವರ್ಗ ಮತ್ತು ವಿದ್ಯಾರ್ಥಿಗಳು ಕೋವಿಡ್ ಮುಂಜಾಗ್ರತಾ ಕ್ರಮಗಳನ್ನು ತಪ್ಪದೇ ಪಾಲಿಸಬೇಕು ಮಾಸ್ಕ್ ಧಾರಣೆ ಕೈಗಳ ಶುಚಿತ್ವ ಭೌತಿಕ ಅಂತರ ಕಾಪಾಡಬೇಕು ಎಂದು ಮನವಿ ಮಾಡಿದ್ದಾರೆ ಉನ್ನತ ಶಿಕ್ಷಣ ಸಚಿವರು ಆಗಿರುವ ಉಪಮುಖ್ಚಮಂತ್ರಿ ಡಾ ಸಿ

ಅಶ್ವಥ್ನಾರಾಯಣ್ ಇಂದು ಬೆಂಗಳೂರಿನ ಹಲವು ಕಾಲೇಜುಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಹಬ್ಬಗಳ ಈ ಋತುಮಾನದಲ್ಲಿ ಖಾದಿ ಉತ್ಪನ್ನಗಳ ಭರ್ಜರಿ ಮಾರಾಟವಾಗಿದ್ದು ಖಾದಿ ಕುಶಲಕರ್ಮಿಗಳಿಗೆ ಹೆಚ್ಚಿನ ಲಾಭ ದೊರಕಿದಂತಾಗಿದೆ

ಈ ವರ್ಷದಲ್ಲಿ ದಿನವೊಂದರಲ್ಲಿ ನಡೆದ ಅತ್ಯಧಿಕ ಮಾರಾಟ ಇದಾಗಿದೆ

ಸ್ವದೇಶಿ ಉತ್ಪನ್ನಗಳು ಅದರಲ್ಲೂ ಮುಖ್ಯವಾಗಿ ಖಾದಿಯನ್ನು ಉತ್ತೇಜಿಸುವಂತೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪದೇ ಪದೇ ಮನವಿ ಮಾಡಿರುವುದು ಈ ಭರ್ಜರಿ ಮಾರಾಟಕ್ಕೆ ಕಾರಣವಾಗಿದೆ ಎಂದು ಖಾದಿ ಮತ್ತು ಗ್ರಾಮೋದ್ಲೋಗ ಮಂಡಳಿಯ ಅಧ್ಯಕ್ಷ ವಿನಯ್ಕುಮಾರ್ ಸಕ್ಸೇನಾ ಹೇಳಿದ್ದಾರೆ

ಅಂದೇರಿಯ ಸಾಕಿನಾಕ ಪ್ರದೇಶದಲ್ಲಿರುವ ಗೋದಾಮಿನಲ್ಲಿ ಅಗ್ನಿ ಆಕಸ್ತಿಕ ಸಂಭವಿಸಿದ್ದು ನಂತರ ಬೆಂಕಿ ನೆರೆಹೊರೆಯ ಕೊಳಜೆ ಪ್ರದೇಶದ ಕೆಲವು ಗುಡಿಸಲುಗಳಗೂ ಹಬ್ಲಿದೆ ಎಂದು ವಿವರಿಸಿದ್ದಾರೆ

ಬೆಂಕಿ ನಂದಿಸುವ ಕಾರ್ಯ ಪ್ರಗತಿಯಲ್ಲಿದೆ ಈವರೆಗೆ ಯಾವುದೇ ಸಾವು ನೋವು ಗಾಯಗೊಂಡಿರುವ ಬಗ್ಗೆ ವರದಿಯಾಗಿಲ್ಲ ಬೆಂಕಿ ಆಕಸ್ಮಿಕಕ್ಕೆ ಕಾರಣ ಏನು ಎಂಬುದು ಇನ್ನು ಪತ್ತೆಯಾಗಿಲ್ಲ